ಇಬ್ಬರೂ ನಾಯಕರಿಗೆ ರಾಜ್ಯದ ಜನತೆ ಭಾವಪೂರ್ಣ ವಿದಾಯ ಹೇಳಿದರು

ಅಂಬರೀಶ್ ಅವರ ಪುತ್ರ ಅಭಿಷೇಕ್ ಚಿತೆಗೆ ಅಗ್ನಿ ಸ್ಪರ್ಶ ಮಾಡಿದರು ಪೋಲಿಸರು ಮೂರು ಸುತ್ತು ಕುಶಾಲ ತೋಪು ಹಾರಿಸುವ ಮೂಲಕ ಅಂಬರೀಶ್ ಅವರಿಗೆ ಗೌರವ ನಮನ ಸಲ್ಲಿಸಿದರು

ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಉಪ ಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾಜಿ ಮುಖ್ಯಮಂತ್ರಿ ಒದ್ದರಾಮಯ್ಯ ಸಚಿವರಾದ ಡಿ

ಶಿವಕುಮಾರ್ ಎಚ್

ರೇವಣ್ಣ ಕೆ

ಎಸ್ ಪುಟ್ಟರಾಜು ಸಾ

ಯಡಿಯೂರಪ್ಪ ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಬಿಜೆಪಿ ಹಿರಿಯ ಮುಖಂಡ ಆರ್ ಅಶೋಕ ತೆಲುಗು ನಟ ಮೋಹನ್ಬಾಬು ನಟ ಶಿವರಾಜ್ಕುಮಾರ್ ಯತ್ ದರ್ಶನ್ ಸೇರಿದಂತೆ ಚಿತ್ರರಂಗದ ಕಲಾವಿದರು ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಹಾಗೂ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ್ ಸ್ವಾಮೀಜಿ ಪಾರ್ಥಿವ ಶರೀರಕ್ಕೆ ಪುಷ್ಪಗುಚ್ವವಿರಿಸಿ ಅಂತಿಮ ನಮನ ಸಲ್ಲಿಸಿದರು

ಲಕ್ಷಾಂತರ ಜನರು ತಮ್ನ ನೆಚ್ಚಿನ ನಾಯಕನಿಗೆ ಅಂತಿಮ ನಮನ ಸಲ್ಲಿಸಿದರು

ಎಂ

ಅಂಬರೀಶ್ ಪಾರ್ಥಿವ ಶರೀರವನ್ನು ವಾಯುಪಡೆಯ ಹೆಲಿಕಾಪ್ಸರ್ನಲ್ಲಿ ಬೆಂಗಳೂರಿಗೆ ತರಲಾಯಿತು ಕಂಠೀರವ ಕ್ರೀಡಾಂಗಣದಿಂದ ಕೆಂಪೇಗೌಡ ರಸ್ತೆ ಮೈಸೂರು ಬ್ಯಾಂಕ್ ವೃತ್ತ ಅರಮನೆ ರಸ್ತೆ ಸದಾಶಿವ ನಗರ ಸ್ಕಾಂಕಿ ಟ್ಯಾಂಕ್ ಯಶವಂತಪುರ ಗೊರಗೊಂಟೆ ಪಾಳ್ಯ ಮಾರ್ಗವಾಗಿ ಕಂಠೀರವ ಸ್ಟುಡಿಯೋಕ್ಷೆ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರ ತಲುಪಿದಾಗ ಲಕ್ಷಾಂತರ ಅಭಿಮಾನಿಗಳ ಜಯಕರ ಮುಗಿಲು ಮುಟ್ಟತು

ಅಂಬರೀಶ್ ಅವರ ನಿಧನಕ್ಕೆ ಚಿತ್ರರಂಗದ ಅನೇಕ ಗಣ್ಣರು ಕಂಬನಿ ಮಿಡಿದಿದ್ದಾರೆ ನಿನ್ನೆ ನಿಧನರಾದ ಕೇಂದ್ರದ ಮತ್ತೊಬ್ಬ ಮಾಜಿ ಸಚಿವ ಕಾಂಗ್ರೆಸ್ ಹಿರಿಯ ಮುಖಂಡ ಜಾಫರ್ ಪರೀಫ್ ಅವರ ಪಾರ್ಥಿವ ಶರೀರದ ಅಂತ್ಯಕ್ಷಿಯೆಯೂ ಸಹ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬೆಂಗಳೂರಿನಲ್ಲಿಂದು ನಡೆಯಿತು ನಂದಿ ದುರ್ಗ ರಸ್ತೆಯಲ್ಲಿರುವ ಮುಸ್ಲಮಾನರ ಖಬರಸ್ತಾನದಲ್ಲಿ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು ಈ ವೇಳೆ ಜಾಫರ್ ಷರೀಫ್ ಅವರ ಕುಟುಂಬದ ಸದಸ್ಯರು ಅಪಾರ ಬಂಧುಬಳಗ ಮತ್ತು ಅಸಂಖ್ಯಾತ ಬೆಂಬಲಿಗರು ಉಪಸ್ಟಿತರಿದ್ದು ತಮ್ನ ನೆಚ್ಚಿನ ನಾಯಕನಿಗೆ ಕಂಬನಿ ತುಂಬಿದ ವಿದಾಯ ಹೇಳಿದರು ಪಾರ್ಥಿವ ಶರೀರವನ್ನು ಮೆರವಣಿಗೆಯಲ್ಲಿ ನಂದಿ ದುರ್ಗ ರಸ್ತೆಯಲ್ಲಿರುವ ಖಬರಸ್ತಾನಕ್ಕೆ ತರಲಾಯಿತು ಇದಕ್ಕೂ ಮುನ್ನ ಸಾರ್ವಜನಿಕರ ದರ್ಶನಕ್ಕಾಗಿ ಜಾಫರ್ ಪರಿಫ್ ಅವರ ಪಾರ್ಥಿವ ಶರೀರವನ್ನು ಬೆಂಗಳೂರಿನ ಕ್ಷೀನ್ತ್ ರಸ್ತೆಯಲ್ಲಿರುವ ಕೆಪಿಸಿಸಿ ಕಚೇರಿ ಹಾಗೂ ಹಜ್ ಭವನದಲ್ಲಿ ಇರಿಸಲಾಗಿತ್ತು ಕೆಪಿಸಿಸಿ ಅಧ್ಯಕ್ಷ ದಿನೇತ್ ಗುಂಡೂರಾವ್ ಎಐಸಿಸಿ ವರಿಷ್ಠ ಗುಲಾಬ್ ನಬಿ ಆಜಾದ್ ಮಾಜಿ ಮುಖ್ಯಮಂತ್ರ ಿದ್ದರಾಮಯ್ಯ ಬಿ ಎಲ್ ಶಂಕರ್ ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದು

ಮಂಡ್ಣದ ಸರ್ ಎಂ ವಿ ಕ್ರೀಡಾಂಗಣದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅಂಬರೀತ್ ಒಬ್ಬ ಮೇರು ನಟ

ಇವರ ಸ್ನಾರಕ ನಿರ್ಮಾಣ ಕುರಿತು ರೂಪುರೇಷೆಗಳನ್ನು ಅಧಿಕಾರಿಗಳು ನೀಡಲಿದ್ದಾರೆ ಎಂದರು

ಮಂಡ್ಚದ ಜನತೆ ಹಾಗು ಅಭಿಮಾನಿಗಳು ಯಾವುದೇ ಅಹಿತಕರ ಫಟನೆಗೆ ಅವಕಾಶ ನೀಡದಂತೆ ಉತ್ತಮ ಸಹಕಾರ ನೀಡಿದ್ದಾರೆ

ಸಂವಿಧಾನವನ್ನು ಸಂರಕ್ಷಿಸಿ ಬಲಪಡಿಸುವುದು ನ್ಯಾಯಾಂಗ ಕಾರ್ಯಾಂಗ ಮತ್ತು ಶಾಸಕಾಂಗದ ಗುರುತರ ಜವಾಬ್ದಾರಿ ಮತ್ತು ಕರ್ತವ್ಹ ಈ ಮೂರು ಅಂಗಗಳು ಸಂವಿಧಾನ ಸಂರಕ್ಷಣೆಗೆ ದೇಶದ ಜನತೆಯ ಪಾಲುದಾರಿಕೆಯೊಂದಿಗೆ ಪರಸ್ಪರ ಹೊಂದಾಣಿಕೆಯಿಂದ ಕಾರ್ಯ ನಿರ್ವಹಿಸಬೇಕು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಕರೆ ನೀಡಿದ್ದಾರೆ ದೆಹಲಿಯಲ್ಲಿಂದು ಆಯೋಜಿಸಲಾಗಿದ್ದ ಸಂವಿಧಾನ ದಿನ ಕಾರ್ಯಕ್ರಮ ಉದ್ದೇತಿಸಿ ಅವರು ಮಾತನಾಡಿದರು

ಸಂವಿಧಾನ ದೇಶದ ಜನರನ್ನು ಸಬಲೀಕರಿಸಿದೆ ಹಾಗಾಗಿ ಜನರು ಸಹ ಸಂವಿಧಾನವನ್ನು ಅನುಸರಿಸುವ ಮೂಲಕ ಅದನ್ನು ಬಲಪಡಿಸಬೇಕಿದೆ ಸಂವಿಧಾನದ ಆಶಯಗಳಿಗೆ ಬದ್ಧರಾಗಿ ಅದನ್ನು ಸಂರಕ್ಷಿಸುವ ಮೂಲಕ ಮತ್ತಪ್ಪು ಅರ್ಥಪೂರ್ಣವಾಗಿಸಬೇಕಿದೆ ಭಾರತೀಯರಿಗೆ ಸಂವಿಧಾನವು ಸ್ಕೂರ್ತಿದಾಯಕವಾಗಿದ್ದು

ಈ ವಿಶೇಷ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಶುಭಾಶಯ ಕೋರಿದ್ದಾರೆ

ಕಲಬುರ್ಗಿ ಹತ್ಯೆ ಪ್ರಕರಣ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ರೀತಿಯ ತ್ರಮ ಕೈಗೊಳ್ಳದೇ ವಿಳಂಬಧೋರಣೆ ಪ್ರದರ್ಶಿಸುತ್ತಿದೆ ಎಂದು ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ

ನಾರಿಮನ್ ಮತ್ತು ನವೀನ್ ಸಿನ್ಹಾ ದ್ವಿಸದಸ್ತ ಪೀಠ ಕಲಬುರ್ಗಿ ಹತ್ತೆ ಪ್ರಕರಣ ತನಿಖಾ ವಿಚಾರದಲ್ಲಿ ಯಾವುದೇ ರೀತಿ ಕ್ರಮ ಕೈಗೊಂಡಿದೆ ಎಂಬ ಬಗ್ಗೆ ಎರಡು ವಾರಗಳಲ್ಲಿ ವರದಿ ನೀಡುವಂತೆ ತಿಳಿಸಿದೆ

ಇದರಿಂದ ಉದ್ಯೋಗ ಸ್ಪಷ್ನಿಯಾಗುವುದಲ್ಲದೆ ಸಾವಿರಾರು ಕೋಟ ರೂಪಾಯಿ ಬಂಡವಾಳ ಹೂಡಿಕೆಯಾಗಲಿದೆ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

ನಟ ಅಂಬರೀಷ್ ಹಾಗೂ ಕೇಂದ್ರದ ಮಾಜಿ ಸಚಿವ ಜಾಫರ್ ಪರೀಪ್ ನಿಧನದ ಹಿನ್ನೆಲೆಯಲ್ಲಿ ಯಾವುದೇ ಮೆರವಣಿಗೆ ಹಾಗೂ ವೇದಿಕೆ ಕಾರ್ತಕ್ರಮಗಳನ್ನು ಆಯೋಜಿಸದೇ ಸರಳವಾಗಿ ಕನಕದಾಸರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಕನಕ ಜಯಂತಿ ಆಚರಿಸಲಾಯಿತು ದೇವನಹಳ್ಳಿಯಲ್ಲಿ ನಡೆದ ಕನಕದಾಸರ ಜಯಂತಿ ಕಾರಕ್ರಮದಲ್ಲಿ ಶಾಸಕ ನಾರಾಯಣಸ್ವಾಮಿ ಮಾತನಾಡಿ ದಾಸರು ಎನ್ನುವ ಪದಕ್ಕೆ ಆನ್ವರ್ಥರಾಗಿದ್ದ ಕನಕದಾಸರು ಎಲ್ಲಾ ವರ್ಗಗಳ ಜನರಿಗೂ ಆದರ್ಶಪ್ರಾಯ ಸಮಾಜದಲ್ಲಿ ಮೇಲುಕೀಳು ಎನ್ನುವ ಭಾವನೆ ತೊಡೆದು ಸಮಾನತೆಯನ್ನು ಪ್ರತಿಪಾದಿಸಿದ ಮಹನೀಯರು ಎಂದು ಸ್ಥರಿಸಿದರು

ಜಿಲ್ಲಾಧಿಕಾರಿ ಎಚ್

ರಾಜ್ಯ ಸರ್ಕಾರ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ತೊಗರಿ ಖರೀದಿ ಕೇಂದ್ರಗಳನ್ನು ತೆರೆಯುವಂತೆ ಹಾಗೂ ಡಾ

ಮುಂಬಯಿ ಭಯೋತ್ವಾದಕರ ದಾಳಿಯ ಹುತಾತ್ಸರಿಗೆ ರಾಷ್ಟಪತಿ ಉಪರಾಷ್ಟಪತಿ ಮತ್ತು ಪ್ರಧಾನಮಂತ್ರಿ ಸಂತಾಪ ಸೂಚಿಸಿದ್ದಾರೆ ಭಯೋತ್ಪಾದನೆ ನಿಗ್ರಹ ಮತ್ತು ನ್ಯಾಯದ ಸಂರಕ್ಷಣೆಗೆ ಭಾರತ ಬದ್ಧವಾಗಿದೆ ಎಂದು ರಾಷ್ಟಪತಿ ಟ್ವೀಟರ್ನಲ್ಲಿ ತಿಳಿಸಿದ್ದಾರೆ ಮೈಸೂರಿನ ಅಖಿಲ ಭಾರತ ವಾಕ್ ತ್ರವಣ ಸಂಸ್ಥೆಯ ಎಲೆಕ್ಟಾನಿಕ್ಸ್ ವಿಭಾಗದಿಂದ ಇಂದಿನಿಂದ ಐದು ದಿನಗಳ ಕಾಲ ತ್ರವಣಯಂತ್ರಗಳ ಉಚಿತ ದುರಕ್ತಿ ಶಿಬಿರವನ್ನು ಆಯೋಜಿಸಿದೆ ಸಂಸ್ಥೆಯ ವಿದ್ಯುನ್ನಾನ ವಿಭಾಗದ ವತಿಯಿಂದ ಈ ಶಿಬಿರವನ್ನ ಆಯೋಜಿದ್ದು ಕಾರ್ಯಕ್ರಮಕ್ಕೆ ಸಂಸೈಯ ನಿರ್ದೇಶಕಿ ಡಾ

ಕೋಲಾರದಲ್ಲಿಂದು ಬಾಲ್ಜ ವಿವಾಹ ನಿಷೇಧ ಕಾಯ್ದೆಯ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು ಕರಾವಳಿಯ ಅಲ್ಲಲ್ಲಿ ಮಳೆಯಾಗಿದೆ